ಕರ್ನಾಟಕ ವಿಧಾನಮಂಡಲದ ಉಭಯ ಸದನಗಳಲ್ಲಿ ರೈತರ ಬೆಳೆ ಸಾಲ ಮನ್ನಾ ಬಗ್ಗೆ ನ ಸ್ಪಷ್ಟನೆ ಕೋರಿ ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆ ಕಲಾಪ ಅನಿರ್ದಿಷ್ವಾವಧಿಗೆ ಮುಂದೂಡಿಕೆ

ಸರ್ದಾರ ಪಟೇಲ್ ಐಕ್ಯತಾ ಪ್ರತಿಮೆಯ ಸಮೀಪದಲ್ಲೇ ಈ ಸಮಾವೇಶವನ್ನು ಆಯೋಜಿಸಲಾಗಿದೆ

ಕೇಂದ್ರ ಗ್ಬಹ ಸಚಿವ ರಾಜನಾಥ್ಸಿಂಗ್ ನಿನ್ನೆ ಈ ಸಮಾವೇಶಕ್ಕೆ ಚಾಲನೆ ನೀಡಿದರು

ಪ್ರಧಾನಿ ನರೇಂದ್ರ ಮೋದಿ ನಾಳೆ ದೆಹಲಿಗೆ ಹಿಂದಿರುಗುವ ಮುನ್ನ ಗಾಂಧಿನಗರದ ಅದಲಾಜ್ ಗ್ರಾಮದಲ್ಲಿ ಬಿಜೆಪಿಯ ಮಹಿಳಾ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಬೆಳಗ್ಗೆ ಗುಜರಾತ್ನ ಐಕ್ಯತಾ ಪ್ರತಿಮೆಯ ಬಳಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು ಬಳಿಕ ಟ್ವೀಟ್ ಮಾಡಿದ ಪ್ರಧಾನಿ ಸ್ವತಂತ್ರ ಭಾರತದ ಪ್ರಥಮ ಗೃಹ ಸಚಿವರಾಗಿ ದೇಶದ ರಕ್ಷಣೆಗೆ ಸರ್ದಾರ್ ಪಟೇರ ಕೊಡುಗೆ ಅನನ್ಯ ಎಂದಿದ್ದಾರೆ ಗುಜರಾತ್ನ ನರ್ಮದಾ ಜಿಲ್ಲೆಯ ಕೆವಾಡಿಯಾಕ್ಕೆ ಭೇಟಿ ನೀಡಿ ಐಕ್ಯತಾ ಪ್ರತಿಮೆಯನ್ನು ವೀಕ್ಷಿಸುವಂತೆ ದೇಶದ ಜನತೆಗೆ ಮನವಿ ಮಾಡಿರುವ ಮೋದಿ ದೆಹಲಿ ಮುಂಬೈ ವಿಮಾನದಲ್ಲಿ ಪ್ರಯಾಣಿಸುವ ವೇಳಿ ಸರ್ದಾರ್ ಪಟೇಲರ ಐಕ್ಯತಾ ಪ್ರತಿಮೆಯನ್ನು ವೀಕ್ಷಿಸಬಹುದು ಎಂದು ತಮ್ಮ ಕೆಲ ಸ್ವೇಹಿತರು ತಿಳಿಸಿದ್ದಾರೆ ಹೀಗಾಗಿ ಇನ್ನು ಮುಂದೆ ಆ ಮಾರ್ಗದಲ್ಲಿ ಪ್ರಯಾಣಿಸುವವರು ಪ್ರತಿಮೆಯನ್ನು ಗುರುತಿಸಬಹುದು ಎಂದು ಹೇಳಿದ್ದಾರೆ ಸಂಸತ್ತಿನ ಉಭಯ ಸದನಗಳಲ್ಲಿ ಸತತ ಲನೇ ದಿನವಾದ ಇಂದೂ ಸಹ ಸುಗಮ ಕಲಾಪ ನಡೆಸಲು ಸಾಧ್ಯವಾಗಿಲ್ಲ

ಸರ್ಕಾರ ಈ ಒಪ್ಪಂದದ ಬಗ್ಗೆ ಇರುವ ಸಂದೇಹಗಳ ನಿವಾರಣೆಗೆ ಜಂಟಿ ಸಂಸದೀಯ ಸಮಿತಿಯನ್ನು ರಚಿಸಬೇಕು ಎಂದು ಒತ್ತಾಯಿಸಿ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಿದರು ಫಲಕಗಳನ್ನು ಪ್ರದರ್ಶಿಸಿದರು ಇದರ ನದುವೆಯೇ ಕಾವೇರಿ ಕಣಿವೆಯಲ್ಲಿ ಕರ್ನಾಟಕ ನಿರ್ಮಿಸಲು ಉದ್ದೇಶಿಸಿರುವ ಮೇಕೆದಾಟು ಅಣೆಕಟ್ಟೆಯಿಂದ ತಮಿಳುನಾದಿನ ರೈತರಿಗೆ ಅನ್ಯಾಯವಾಗುತ್ತದೆ ಎಂದು ಎಐಎಡಿಎಂಕೆ ಮತ್ತು ಡಿಎಂಕೆ ಸಂಸದರು ಫೋಷಣೆಗಳನ್ನು ಕೂಗುತ್ತಾ ಸಭಾಧ್ಯಕ್ಷರ ಪೀಠದ ಎದುರಿನ ಬಾವಿಗೆ ಧಾವಿಸಿದರು ಸುಗಮ ಕಲಾಪಕ್ಕೆ ಸಹಕರಿಸುವಂತೆ ಸ್ವೀಕರ್ ಮಾಡಿದ ಮನವಿಗೆ ಪ್ರತಿಭಟನಾ ನಿರತರು ಸ್ಪಂದಿಸಲಿಲ್ಲ

ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಇದೇ ವಿಷಯಗಳ ಬಗ್ಗೆ ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆ ಮುಂದುವರಿದ ಹಿನ್ನೆಲೆಯಲ್ಲಿ ಸಭಾಪತಿ ಎಂ

ಕರ್ನಾಟಕದ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಿದ್ದ ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಕೆಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ವಿಧಾನಸಭೆಯಲ್ಲಿ ಇಂದು ಬೆಳಗ್ಗೆ ಕಲಾಪ ಆರಂಭವಾದ ಕೂಡಲೇ ರೈತರ ಬೆಳೆ ಸಾಲ ಮನ್ನಾ ವಿಚಾರದಲ್ಲಿ ಸರ್ಕಾರದಿಂದ ಸ್ಪಷ್ಟನೆ ಕೋರಿ ಬಿಜೆಪಿ ಸದಸ್ಯರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದರು ಸಾಲ ಮನ್ನಾ ಕುರಿತ ಚರ್ಚೆಯ ವೇಳೆ ಸದನದ ಪ್ರತಿಪಕ್ಷ ನಾಯಕ ಬಿ ಎಸ್

ಈ ಹಿನ್ನೆಲೆಯಲ್ಲಿ ಸುಗಮ ಕಲಾಪಕ್ಕೆ ಅಡ್ಡಿಯಾದ ಕಾರಣ ಸಭಾಧ್ಯಕ್ಷ ರಮೇಶ್ ಕುಮಾರ್ ವಿಧಾನಸಭೆಯ ಕಲಾಪವನ್ನು ಅನಿದಿಷ್ಟಅವಧಿಗೆ ಮುಂದೂಡಿರುವುದಾಗಿ ಪ್ರಕಟಿಸಿದರು ರೈತರ ಬೆಳೆ ಸಾಲ ಮನ್ನಾ ವಿಚಾರದಲ್ಲಿ ರಾಜ್ಯ ಮೈತ್ರಿ ಸರ್ಕಾರದ ಸ್ಪಷ್ಟನೆಗೆ ಆಗ್ರಹಿಸಿ ವಿಧಾನಪರಿಷತ್ತಿನಲ್ಲೂ ಕೂಡ ಬಿಜೆಪಿ ಸದಸ್ಯರಿಂದ ಒತ್ತಾಯ ಹೆಚ್ಚಾದ ಹಿನ್ನೆಲೆಯಲ್ಲಿ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಮೇಲ್ಮನೆಯ ಕಲಾಪವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡಿರುವುದಾಗಿ ಪ್ರಕಟಿಸಿದರು ಎಂದು ನಮ್ಮ ಬೆಳಗಾವಿ ಜಿಲ್ಲಾ ಪ್ರತಿನಿಧಿ ಡಾ

ದೊಡ್ಡಮನಿ ವರದಿ ಮಾಡಿದ್ದಾರೆ

ಅರುಣಾಚಲ ಪ್ರದೇಶದಲ್ಲಿ ಅತ್ಯಂತ ತ್ವರಿತಗತಿಯಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಿವೆ ಎಂದು ಕೇಂದ ರಸ್ತೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ನರಿ ಹೇಳಿದ್ದಾರೆ

ರಾಷ್ಟ್ರಪತಿ ಭವನದ ವಾರ್ಷಿಕ ದಕ್ಷಿಣ ಪ್ರವಾಸೋದ್ಯಮದ ಅಂಗವಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ತೆಲಂಗಾಣದ ಸಿಕಂದರಾಬಾದ್ಗೆ ಭೇಟಿ ನೀಡಲಿದ್ದಾರೆ

ಸಿಂಗಲ್ ಸ್ಲಾಬ್ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಕುರಿತು ಹೇಳಿಕೆ ನೀಡಿರುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ತಿರುಗೇಟು ನೀಡಿದ್ದಾರೆ

ಅತ್ಯಂತ ವೇಗದ ಬೆಳವಣಿಗೆ ಹೊಂದುತ್ತಿರುವ ಆನ್ಲೈನ್ ಚಿಲ್ಲರೆ ಮಾರಟಕ್ಕೆ ಪುಷ್ಟಿ ನೀಡುವ ಸಲುವಾಗಿ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯವು ನೂತನ ಇ ಕಾಮರ್ಸ್ ಕರಡು ನೀತಿ ರೂಪಿಸಿದೆ ಕೈಗಾರಿಕಾ ನೀತಿ ಮತ್ತು ಉತ್ತೇಜನ ಇಲಾಖೆಯ ಕಾರ್ಯದರ್ಶಿ ರಮೇಶ್ ಅಭಿಷೇಜ್ ನಿನ್ನೆ ಈ ವಿಷಯ ತಿಳಿಸಿದ್ದಾರೆ

ನೀತಿ ಆಯೋಗವು ದೇಶದ ಸಮರ್ಥನೀಯ ಅಭಿವೃದ್ದಿ ಗುರಿಯ ಅನುಷ್ಠಾನದ ಮೇಲ್ವಿಚಾರಣೆ ನಡೆಸುವ ಹಾಗೂ ರಾಜ್ಯಗಳು ಮತ್ತು ಕೇಂದ್ರದ ನಡುವೆ ಸ್ಪರ್ಧಾತ್ಮಕ ಮತ್ತು ಉತ್ತೇಜನಾತ್ಮಕ ಸಂಯುಕ್ತ ವ್ಯವಸ್ಥೆ ಕಲ್ಪಿಸುವ ಎರಡು ಆದೇಶಗಳನ್ನು ಹೊಂದಿದೆ ಭಾರತ ದೇಶವು ಅಭಿವೃದ್ದಿ ಹೊಂದಿದ ದೇಶಗಳಿಗೆ ಕೈಗೆಟುಕುವ ದರದಲ್ಲಿ ಜೀವರಕ್ಷಕ ಔಷಧಿಗಳನ್ನು ನೀಡುತ್ತಿದೆ ಎಂದು ಉಪ ರಾಷ್ಟಪತಿ ಎಂ

ನೋಯ್ದಾದಲ್ಲಿಂದು ಭಾರತೀಯ ಔಷಧೀಯ ಸಮಾವೇಶ ಉದ್ದೇಶಿಸಿ ಅವರು ಮಾತನಾದಿ ಗ್ರಾಮೀಣ ಆರೋಗ್ಯ ಕಾರ್ಯಕ್ರಮಗಳು ಜೀವರಕ್ಷಕ ಔಷಧಿಗಳ ಬಗ್ಗೆ ರೋಗ ನಿರೋಧಕ ಚುಚ್ಚುಮದ್ದುಗಳ ಬಗ್ಗೆ ನೀತಿ ನಿರೂಪಕರು ಹಾಗೂ ಔಷಧಿ ಕಂಪನಿಗಳು ಗಮನಹರಿಸಬೇಕು ಎಂದರು ನವದೆಹಲಿಯಲ್ಲಿಂದು ನಡೆದ ಮೊಟ್ಟ ಮೊದಲ ಭಾರತ ಚೀನಾ ಸಾಂಸೃತಿಕ ವಿನಿಮಯದ ಉನ್ನತಮಟ್ಟದ ಸಭೆ ನಡೆದಿದ್ದು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಮತ್ತು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಭಾಗವಹಿಸಿದ್ದರು ಉಭಯ ದೇಶಗಳ ಜನರು ಪರಸ್ವರ ಸಾಂಸ್ಕೃತಿ ವಿನಿಯಮಕ್ಕೆ ಅನುಕೂಲವಾಗುವ ವ್ಯವಸ್ಥೆ ರೂಪಿಸುವ ಕುರಿತು ಚೀನಾದ ಶಾಂಘೈನಲ್ಲಿ ನಡೆದಿದ್ದ ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮಾತುಕತೆ ನಡೆಸಿದ್ದರು